ಸದಾನಂದ ಗೌಡ ಮತ್ತು ಎಚ್

ದೇವೇಗೌಡ ನಾಳೆ ನಾಮಪತ್ರ ಸಲ್ಲಿಕೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂ ಬ್ಯಾಂಕ್ ಸ್ಥಾಪನೆಗೆ ಸರ್ಕಾರ ಆದ್ಯತೆ ನೀಡಬೇಕು ಸುಧಾಕರ್ ಎಸ್ ಶೆಟ್ಟಿ ಒತ್ತಾಯ

ಕಲಬುರಗಿ ಕ್ಷೇತ್ರದಿಂದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯಿಲಿ ಕೋಲಾರದಿಂದ ಕೆ

ಮುನಿಯಪ್ಪ ಸ್ಪರ್ಧಿಸಲಿದ್ದಾರೆ

ಈ ನಡುವೆ ನಾಳೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಅಭ್ವರ್ಥಿಯಾಗಿ ಜೆಡಿಎಸ್ ನಾಯಕ ಎಚ್

ದೇವೇಗೌಡ ಬೆಂಗಳೂರು ಉತ್ತರಕ್ಷೇತ್ರದಿಂದ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಹಾಗೂ ಕಲಬುರಗಿಯಿಂದ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಲ್ಲಿದ್ದಾರೆ ಮಂಡ್ವ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ವರ್ಥಿಯಾಗಿರುವ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ದೆಂಬಲ ಫೋಷಣೆ ಮಾಡಿದೆ ಈ ನಡುವೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೇ ಸ್ವರ್ಧೆ ಮಾಡುವಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇತ್ಗೂಂಡುರಾವ್ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ದೇವೇಗೌಡ ಅವರಿಗೆ ಮನವಿ ಮಾಡಿದ್ದಾರೆ

ಕೈಗಾರಿಕೆಗಳು ಜಿಲ್ಲೆಗೆ ಬರಲು ಹಿಂದೇಟು ಹಾಕುತ್ತಿವೆ

ಮಂಗಳೂರಿನಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಅನುಕೂಲವಾಗುವ ನೆಲೆಯಲ್ಲಿ ಭೂಮಿ ಲಭ್ದತೆಯ ಭೂಬ್ದಾಂಕ್ಗಳ ರಚನೆಯಾಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಬ್ಹಾಂಕ್ ಇಲ್ಲದ ಕಾರಣ ಉದ್ದಿಮೆಗೆ ಹಿನ್ನೆಡೆಯಾಗಿದೆ ಎಂದರು ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣಕ್ಕೆ ಉದ್ಲೇತಿಸಿಲಾಗಿದೆ ಕ್ಯೆಗಾರಿಕೆಗಳು ಬಳಸುವ ನೀರಿನ ದರವನ್ನು ಇತ್ತೀಚಿಗೆ ರಾಜ್ಯ ಸರಕಾರ ಪರಿಷ್ತರಿಸಿ ಆದೇತಿಸಿದೆ ಇದನ್ನು ಮರುಪರಿಶೀಲಿಸುವಂತೆ ಸರಕಾರದ ಗಮನಕ್ಕೆ ತರಲಾಗಿದೆ ಎಂದರು

ಚುನಾವಣೆ ಎಂದರೆ ಪ್ರಜಾಪ್ರಭುತ್ವದ ಹಬ್ಬ ಆರೋಪ ಪ್ರತ್ವಾರೋಪ ಸಭ್ಯತೆಯ ಎಲ್ಲೆ ಮೀರಬಾರದು ಮಂಡ್ಯ ಜಿಲ್ಲೆಯ ಜನರ ಭವಿಷ್ಣಕ್ಕಾಗಿ ನಮಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡು ಶಾಂತಿಯುತ ಚುನಾವಣೆ ನಡೆಸಲು ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಆರ್ ಸೆಲ್ವಮಣಿ ಮತ್ತವರ ತಂಡ ಮಾನವ ಸರಪಳಿಗಾಗಿ ಈಗಾಗಲೇ ಸರಣಿ ಸಿದ್ದತಾ ಸಭೆಗಳನ್ನು ನಡೆಸುತ್ತಿದೆ

ಅದಕ್ಕಾಗಿ ಉಳ್ಳಾಲ ನಗರ ಸಭೆಯ ಮುಖ್ಯಾಧಿಕಾರಿ ಮಂಗಳೂರು ಮಹಾ ನಗರಪಾಲಿಕೆಯ ಆಯುಕ್ತರು ಮತ್ತು ಮಂಗಳೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಜಿಲ್ಲಾಧಿಕಾರಿ ಎಸ್

ಅಳವೆ ಬಾಗಿಲು ನವ ಮಂಗಳೂರು ಬಂದರು ಮೊದಲಾದ ಕಡೆಗಳಲ್ಲಿ ಮಾನವ ಸರಪಳಿಯನ್ನು ರೋಪ್ ಬ್ದಾನರ್ಗಳು ದೋಣಿಗಳ ಮೂಲಕ ಸಂಧಿಸಲಾಗುವುದು ನವಮಂಗಳೂರು ಬಂದರು ಮಂಡಳಿ ಜಿಲ್ನಾಡಳಿತದೊಂದಿಗೆ ಸಹಕರಿಸಲಿದೆ